ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವ ಭಾರತೀಯ ವಿಜ್ವಾನ ಕಾಂಗ್ರೆಸ್ ನಲ್ಲಿಂದು ಮಹಿಳಾ ವಿಜ್ವಾನ ಕಾಂಗ್ರೆಸ್ಗೆ ಚಾಲನೆ

ಪೌರತ್ತ ತಿದ್ದುಪಡಿ ಕಾಯಿದೆಗೆ ಬೆಂಬಲ ಕ್ರೋಡೀಕರಿಸಲು ಬಿಜೆಪಿಯಿಂದ ಪತ್ತು ದಿನಗಳ ರಾಷ್ಟವಾಪಿ ಬ್ಲಪತ್ ಜನಸಂಪರ್ಕ ಅಭಿಯಾನಕ್ಕೆ ಚಾಲನೆ

ಪಾಕಿಸ್ತಾನದ ಪೇಷಾವರ್ ನಲ್ಲಿ ಸಿಖ್ ಸಮುದಾಯದ ಅಲ್ಪಸಂಖ್ಯಾಶರನ್ನು ಗುರಿಯಾಗಿಸಿಕೊಂಡು ಪತ್ತೆ ಮಾಡಿರುವುದನ್ನು ಭಾರತ ಬಲವಾಗಿ ಖಂಡಿಸಿದೆ ಇದು ಇತ್ತೀಚೆಗೆ ಪವಿತ್ರ ನಂಕಾನಾ ಸಾಹಿಬ್ ಗುರುದ್ದಾರದ ಮೇಲೆ ನಡೆದ ದಾಳಿ ಮತ್ತು ಇನ್ನೂ ಬಗೆಹರಿಯದ ಸಿಖ್ ಬಾಲಕಿಯೊಬ್ಲಳ ಅಪಪರಣ ಬಲವಂತದ ಮತಾಂತರ ಮತ್ತು ವಿವಾಹದ ಘಟನೆಯ ನಂತರ ನಡೆದ ಮತ್ತೊಂದು ಪ್ರಕರಣವಾಗಿದೆ ಇಂಥ ಹೇಯ ಕ್ಲತ್ಸಗಳನ್ನು ಎಸಗುವವರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಕ್ರಮ ಕ್ಲೆಗೊಳ್ಳುವಂತೆ ಮತ್ತು ಇಂಥ ಘಟನೆ ನಡೆಯದಂತೆ ತಡೆಯಲು ತುರ್ತು ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಆಗ್ರಹಿಸಿದೆ ಪಾಕಿಸ್ತಾನವು ಮತ್ತೊಂದು ದೇಶಕ್ಷೆ ಉಪದೇಶ ಮಾಡುವುದನ್ನು ನಿಲ್ಲಿಸಿ ತನ್ನ ದೇಶದಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ತ್ರಮ ಕೈಗೊಳ್ಳಬೇಕು ಎಂದು ಭಾರತದ ವಿದೇತಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ

ಉಪಮುಖ್ಯಮಂತ್ರಿ ಪಾಗೂ ರಾಷ್ಷೀಯವಾದಿ ಕಾಂಗ್ರೆಸ್ ಪಕ್ಷದ ನಾಯಕ ಅಜೀತ್ ಪವಾರ್ ಪಣಕಾಸು ಮತ್ತು ಯೋಜನಾ ಇಲಾಖೆಗಳನ್ನು ಪಡೆದಿದ್ದಾರೆ ಎನ್ಸಿಪಿಯ ಅನಿಲ್ ದೇಶಮುಖ್ ನೂತನ ಗೃಹಸಚಿವರಾಗಿದ್ದಾರೆ ಮೊದಲ ಬಾರಿಗೆ ಶಿವಸೇನೆಯ ಶಾಸಕರಾದ ಆದಿತ್ಯ ಠಾಕ್ರೆ ಅವರಿಗೆ ಪರಿಸರ ಪ್ರವಾಸೋದ್ಯಮ ಮತ್ತು ಶಿಷ್ಠಚಾರ ಇಲಾಖೆಗಳನ್ನು ನೀಡಲಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಬಾಳಾ ಸಾಹೆಬ್ ತೋರಟ್ ಕಂದಾಯ ಖಾತೆಯನ್ನು ಪಡೆದಿದ್ದಾರೆ ಪ್ರಮುಖ ಖಾತೆ ಎನ್ನಲಾಗುವ ನಗರಾಭಿವೃದ್ಧಿ ಇಲಾಖೆಯನ್ನು ಜೊತೆಗೆ ಮಹಾರಾಷ್ಟ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹೊಣೆಗಾರಿಕೆಯನ್ನು ಶಿವಸೇನೆಯ ಏಕನಾಥ್ ಶಿಂಧೆ ನಿರ್ವಹಿಸಲಿದ್ದಾರೆ ಮಾಜಿ ಮುಖ್ಶಮಂತ್ರಿ ಕಾಂಗ್ರೆಸ್ನ ಅಶೋಕ್ ಚೌವಾಣ್ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಹೊಂದಿದ್ದಾರೆ

ಉದ್ಧವ್ ಕಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಟೀಕಿಸಿದ್ದಾರೆ ಕೇವಲ ಅಧಿಕಾರಕ್ಕಾಗಿ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮೈತ್ರಿಕೂಟ ರಚನೆಯಾಗಿದೆ ಎಂದು ಅವರು ಹೇಳಿದ್ದಾರೆ ನಾಗ್ಪರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಅಸ್ವಾಭಾವಿಕ ಮೈತ್ರಿಕೂಟದ ಸದಸ್ಯರಲ್ಲಿ ಒಮ್ಮತವಿಲ್ಲ ಎಂದು ತಿಳಿಸಿದ್ದಾರೆ ಬಿಜೆಪಿಯೊಂದಿಗಿನ ದಶಕಗಳ ಮೈತ್ರಿಯನ್ನು ಮುರಿದುಕೊಂಡ ಶಿವಸೇನೆಯ ಮೇಲೆ ಪರಿಹಾಯ್ದ ಅವರು ಕೇವಲ ಮುಖ್ಯಮಂತ್ರಿಯ ಪದವಿಗಾಗಿ ತನ್ನ ತತ್ವ ಸಿದ್ದಾಂತಗಳೊಂದಿಗೆ ಶಿವಸೇನೆ ರಾಜಿ ಮಾಡಿಕೊಂಡಿದೆ ಎಂದರು ಪ್ರಸ್ತುತ ರಾಜ್ಯ ಸರ್ಕಾರ ಹೆಚ್ಚು ದಿನ ಉಳಿಯಲಾರದು ಎಂದ ಅವರು ಮುಂಬೈನಿಂದ ಬಾಂಗ್ಲಾ ನುಸುಳುಕೋರರನ್ನು ಹೊರಹಾಕಬೇಕೆಂದು ಶಿವಸೇನೆಯ ಮುಖ್ಯಸ್ವ ದಿವಂಗತ ಬಾಳಾಸಾಹೇಬ್ ಠಾಕ್ರೆ ಬಯಸಿದ್ದರು ಆದರೆ ಈಗ ಶಿವಸೇನೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ನಡೆದಿರುವ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ನಲ್ಲಿಂದು ಮಹಿಳಾ ವಿಜ್ಞಾನ ಕಾಂಗ್ರೆಸ್ಗೆ ಜಾಲನೆ ನೀಡಲಾಯಿತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ ಡಿ

ಏರೋನಾಟಿಕಲ್ ವ್ಯವಸ್ಥೆಯ ಮಹಾ ನಿರ್ದೇಶಕರೂ ಪಾಗೂ ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಮಹಿಳೆ ಎಂದೇ ಖ್ಯಾತರಾದ ಡಾ ತೆಸ್ಸಿ ಥಾಮಸ್ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿವಿಧ ರಂಗಗಳಲ್ಲಿ ಮಹಿಳೆಯರ ಕೊಡುಗೆಯ ಕುರಿತು ಮಾತನಾಡಿದ ಅವರು ಪಲವು ಪ್ರಾವಿಣ್ಯತೆಯ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಹೆಚ್ಚುತ್ತಿದ್ದು ದೇಶದಲ್ಲಿ ಮಹಿಳೆಯರ ಸ್ದಾನ ಬದಲಾಗುತ್ತಿದೆ ಎಂದರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಯ ಬಗ್ಗೆ ಮಾತನಾಡಿದ ಅವರು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ದಿ ಮತ್ತು ಶ್ವರಿತ ಅಭಿವ್ಟದ್ದಿ ಹಾಗೂ ಸಮರ್ಥ ರೀತಿಯ ಪ್ರಗತಿಗೆ ಇವು ಅತ್ವಗತ್ತ ಸಾಧನಗಳಾಗಿವೆ ಎಂದರು ಆರ್ಥಿಕ ಅಭಿವ್ದದ್ಲಿಯ ಮೇಲೆ ಮತ್ತು ದೇಶದ ಸುರಕ್ಷತೆಯ ಮೇಲೆ ತಂತ್ರಜ್ಞಾನದ ಪರಿಣಾಮ ದೀರ್ಘಕಾಲೀನವಾಗಿರುತ್ತದೆ ಎಂದ ಅವರು ತಂತ್ರಜ್ಞಾನದ ಅಭಿವೃದ್ದಿ ಮಹತ್ವದ್ದೆಂದರು ಮಂಗಳಯಾನ ಚಂದ್ರಯಾನ ಉಪಗ್ರಹ ನಿಗ್ರಹ ಅಭಿಯಾನ ಕ್ಷಿಪಣಿ ವ್ಯವಸ್ಥೆಯಲ್ಲಿ ಯುದ್ದತಂತ್ರ ಮತ್ತು ಕಾರ್ಯತಂತ್ರ ಮಾನವ ರಹಿತ ವೈಮಾನಿಕ ವಾಹಕ ಲಘು ಯುದ್ದ ವಿಮಾನದ ಮೂಲಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಇಟ್ಟಿರುವ ದಾಪುಗಾಲು ಭಾರತವನ್ನು ಗಣ್ಯ ರಾಷ್ಟಗಳ ಸಾಲಿನಲ್ಲಿ ನಿಲ್ಲಿಸಿದೆ ಎಂದು ಡಾ

ಪೌರತ್ವ ತಿದ್ದುಪಡಿ ಕಾಯಿದೆಯ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಆಮ್ ಆದ್ನಿ ಪಾರ್ಟಿ ಮತ್ತು ಇತರ ಕೆಲವು ಪಕ್ಷಗಳು ಜನರನ್ನು ತಪ್ಪದಾರಿಗೆ ಎಳೆಯುತ್ತಿದ್ದು ಇದರ ಪರಿಣಾಮವಾಗಿ ದೇಶದಾದ್ಯಂತ ಹಿಂಸಾಚಾರ ನಡೆಯುತ್ತಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗ್ಟಹ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ ದೆಹಲಿಯಲ್ಲಿಂದು ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ರ್ನಾಲಿ ಉದ್ಲೇಶಿಸಿ ಮಾತನಾಡಿದ ಅವರು ಪಾಕಿಸ್ತಾನದ ನನ್ನಾನಾ ಸಾಹಿಬ್ ಗುರುದ್ವಾರದ ಮೇಲೆ ನಡೆದ ಇತ್ತೀಚಿನ ದಾಳಿ ನೆರೆ ರಾಷ್ಷದಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದವರಿಗೆ ಪರಿಹಾರ ಒದಗಿಸುವ ಪೌರತ್ವ ಕಾಯಿದೆಯ ಮಹತ್ವವನ್ನು ಪ್ರತಿಪಾದಿಸುತ್ತದೆ ಎಂದು ಪೇಳಿದರು ಈ ಕಾಯಿದೆಯು ಭಾರತದಲ್ಲಿರುವ ಅಲ್ಪಸಂಖ್ಯಾತ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ನೀಡುವುದಿಲ್ಲ ಎಂದು ಅಮಿತ್ ಶಾ ಪುನರುಚ್ವರಿಸಿದರು ಅರವಿಂದ್ ಕೇಜ್ರೀವಾಲ್ ಸರ್ಕಾರ ಸಾರ್ವಜನಿಕ ಕಲ್ಲಾಣಕ್ಕೆ ಮೀಸಲಾದ ಪಣವನ್ನು ಪೋಲು ಮಾಡುತ್ತಿದೆ ಎಂದು ಅಮಿತ್ ಶಾ ಆರೋಪಿಸಿದರು ಕೇಜ್ರೀವಾಲ್ ವಿರುದ್ದ ವಾಗ್ದಾಳಿ ನಡೆಸಿದ ಅವರು ಕೆಲವರು ಜನರನ್ನು ಒಂದು ಬಾರಿ ದಾರಿ ತಪ್ಪಿಸಬಹುದು ಆದರೆ ಎಲ್ಲ ಕಾಲದಲ್ಲೂ ಅದು ಸಾಧ್ಯವಿಲ್ಲ ಎಂದರು

ಡಿ ಎ ಸರ್ಕಾರ ದೆಹಲಿಯಲ್ಲಿನ ಅಕ್ರಮ ಕಾಲೋನಿಗಳನ್ನು ಸಕ್ರಮಗೊಳಿಸಲಿದೆ ಎಂದು ಪಕ್ಷ ಹೇಳಿತ್ತು ಎಂದು ಶಾ ತಿಳಿಸಿದರು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ತಮ್ಮ ಪಕ್ಷವೊಂದೇ ವಂತಪಾರಂಪರ್ಯಾಡಳಿತದಿಂದ ಮುಕ್ತವಾಗಿರುವ ಮತ್ತು ಸಿದ್ದಾಂತದ ನೆಲೆಗಟ್ಟಿನಲ್ಲಿರುವ ಪಕ್ಷ ಎಂದು ಹೇಳಿದರು ಓರಿಯ ಬಿಜೆಪಿ ನಾಯಕರಾದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಪರ್ದೀಪ್ ಸಿಂಗ್ ಪುರಿ ಮತ್ತು ಪರ್ಷವರ್ಧನ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪೌರತ್ವ ತಿದ್ದುಪಡಿ ಕಾಯಿದೆಗೆ ಬೆಂಬಲ ಕೋಡೀಕರಿಸಲು ಬಿಜೆಪಿ ಹತ್ತು ದಿನಗಳ ರಾಷ್ಷವ್ಯಾಪ್ತಿ ಬೃಹತ್ ಸಂಪರ್ಕ ಅಭಿಯಾನವನ್ನು ಇಂದಿನಿಂದ ಆರಂಭಿಸಿದೆ

ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಅವರು ಗೋರಖ್ಯರದ ಸ್ಲಳೀಯ ನಿವಾಸಿ ಹಾಜಿ ಚೌಧರಿ ಕೈಫ್ ಉಲ್ ವಾರಾ ಅವರನ್ನು ಭೇಟಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಸೇರಿದಂತೆ ಹಲವು ಕೇಂದ್ರ ಸಚಿರುವ ರಾಜ್ಯ ಸಚಿವರು ಮತ್ತು ಪಕ್ಷದ ಕಾರ್ಯಕರ್ತರು ಜನರ ಬಳಿಗೆ ಅದರಲ್ಲೂ ಬುದ್ದಿಜೀವಿಗಳ ಬಳಿ ಹೋಗಿ ಕಾಯಿದೆಯ ಬಗ್ಗೆ ಇರುವ ತಪ್ಪು ಕಲ್ಲನೆ ನಿವಾರಿಸುವ ಪ್ರಯತ್ನ ಮಾಡಿದರು ಕೇಂದ್ರ ಸಚಿವ ಸಂತೋಷ್ ಗಂಗ್ವಾರ್ ಭತ್ತೀಸ್ ಗಢದ ರಾಯ್ಪುರದಲ್ಲಿಂದು ಸುದ್ಗೋಷ್ಟಿಯಲ್ಲಿ ಮಾತನಾಡಿ ಈ ಕಾಯಿದೆಯನ್ನು ಸಮಾಜದ ಯಾವುದೇ ಸಮುದಾಯಕ್ಕೆ ಕಿರುಕುಳ ನೀಡಲು ಬಳಕೆ ಮಾಡುತ್ತಿಲ್ಲ ಎಂದು ಹೇಳಿದರು ಈ ಕಾಯಿದೆ ಜನರಿಗೆ ಪೌರತ್ವ ನೀಡುತ್ತದೆಯೇ ಪೊರತು ಕಸಿದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಕೆಲವರು ಸ್ವಾರ್ಥಕ್ಕಾಗಿ ಕಾಯಿದೆಯ ವಿರುದ್ದ ವಿರೋಧದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಕೇಂದ್ರ ಇಂಧನ ಮತ್ತು ವಿದ್ಯುತ್ ಖಾತೆ ಸಚಿವ ಆರ್

ಸಿಂಗ್ ಪೌರತ್ವ ತಿದ್ದುಪಡಿ ಕಾಯಿದೆ ವಿರೋಧಿಸುತ್ತಿರುವವರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇಲ್ಲ ಎಂದು ಹೇಳಿದರು ಆಂಧ್ರಪ್ರದೇಶದ ವಿತಾಖಪಟ್ಟಣಂನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಫಾನಿಸ್ತಾನದಂಥ ನೆರೆ ರಾಷ್ಷಗಳಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಓಡಿಬಂದಿರುವ ಅಲ್ಲಸಂಖ್ಯಾತರಿಗೆ ಪೌರತ್ವ ಒದಗಿಸಲು ಪೌರತ್ವ ತಿದ್ದುಪಡಿ ಕಾಯಿದೆ ಜಾರಿ ಮಾಡಲಾಗಿದೆ ಇದರ ಬಗ್ಗೆ ಭಾರತದಲ್ಲಿರುವ ಮುಸ್ಲಿಂ ಸಮುದಾಯದವರು ಆತಂಕಕ್ಕೆ ಒಳಗಾಗುವ ಅಗತ್ಯವೇ ಇಲ್ಲ ಎಂದು ತಿಳಿಸಿದರು ಸಿಎಎ ಬಗ್ಗೆ ಅಪ ಪ್ರಚಾರ ಮಾಡುತ್ತಿರುವ ಪ್ರತಿಪಕ್ಷಗಳನ್ನು ಮೂದಲಿಸಿದ ಅವರು ಕೆಲವು ಪ್ರತಿಪಕ್ಷ ನಾಯಕರು ಕಾಯಿದೆಯ ಬಗ್ಗೆ ಅಲ್ಪಸಂಖ್ಯಾತರಲ್ಲಿ ಭಯ ಮತ್ತು ಆತಂಕ ಮೂಡಿಸುತ್ತಿದ್ದಾರೆ ಎಂದರು ಬಿಜೆಪಿ ಅಧ್ಯಕ್ಷ ಹಾಗೂ ಗ್ಲಹ ಸಚಿವ ಅಮಿತ್ ಶಾ ಇಂದು ಪಕ್ಷ ಪೌರತ್ತ ತಿದ್ಲುವಡಿ ಕಾಯಿದೆ ಕುರಿತಂತೆ ಜನ ಜಾಗ್ಲತಿ ಮೂಡಿಸಲು ಕೈಗೊಂಡಿರುವ ಪತ್ತು ದಿನಗಳ ಬ್ಬಹತ್ ಜನ ಸಂಪರ್ಕ ಅಭಿಯಾನದ ಅಂಗವಾಗಿ ದೆಹಲಿಯ ಲಜ್ ಪತ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾಯಿದೆಯ ಬಗ್ಗೆ ಪ್ರತಿಪಕ್ಷಗಳು ಹೇಳುತ್ತಿರುವ ಸುಳ್ಳನ್ನು ಬಹಿರಂಗಪಡಿಸಿ ಜನರಿಗೆ ಕಾಯಿದೆ ಬಗ್ಗೆ ವಿವರಣೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ ಈ ಮಧ್ಯೆ ಕೇಂದ್ರ ಸರ್ಕಾರ ಯಾವುದೇ ಧರ್ಮದ ಯಾವುದೇ ಪ್ರದೇಶದ ಯಾವುದೇ ಭಾರತೀಯ ಪ್ರಜೆಗೆ ಪೌರತ್ವ ತಿದ್ದುಪಡಿ ಕಾಯಿದೆಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸ್ವಷ್ಷಪಡಿಸಿದೆ

ಬಾಗ್ಲಾದ್ನಲ್ಲಿ ಅಮೆರಿಕದ ವಾಯುದಾಳಿಯಲ್ಲಿ ಇರಾನಿನ ಮಿಲಿಟರಿ ಕಮಾಂಡರ್ ಖಾಸಿಮ್ ಸುಲೇಮಾನ್ ಇರಾಖ್ ಸೇನಾ ನಾಯಕರುಗಳಾದ ಅಬು ಮಹದಿ ಅಲ್ ಮೊಹನ್ವೆಸ್ ಮತ್ತು ಇತರರು ಪತ್ನೆಗೀಡಾಗಿರುವ ಹಿನ್ನೆಲೆಯಲ್ಲಿ ಮೂರು ದಿನಗಳ ರಾಷ್ಟೀಯ ಶೋಕಾಚರಣೆಯನ್ನು ಇರಾಖ್ ಪ್ರಧಾನಿ ಆದಿಲ್ ಅಬ್ದುಲ್ ಮಹದಿ ಘೋಷಿಸಿದ್ದಾರೆ ಪ್ರಧಾನಮಂತ್ರಿಯವರ ಕಾರ್ಯಾಲಯದ ಹೇಳಿಕೆಯಲ್ಲಿ ಪ್ರಧಾನಿ ಮತ್ತು ಕಮಾಂಡರ್ ಇನ್ ಚೀಫ್ ಆದಿಲ್ ಅಬ್ದುಲ್ ಮಪದಿ ಅವರು ಪುತಾತ್ಪರ ಗೌರವಾರ್ಥ ಶನಿವಾರದಿಂದ ಮೂರು ದಿನಗಳ ರಾಷ್ಷೀಯ ಶೋಕಾಚರಣೆಗೆ ಆದೇಶಿಸಿದ್ದಾರೆ ಎಂದು ತಿಳಿಸಿದೆ ಅಮೆರಿಕ ಮತ್ತು ಇರಾನ್ ನಡುವೆ ತೀವ್ರ ಉದ್ವಿಗ್ನತೆ ಉಂಟಾಗಿರುವ ಸಂದರ್ಭದಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಮೊಹಮದ್ ಜಾವೆದ್ ಝಾರಿಫ್ ಪಶ್ಚಿಮ ಏಷ್ತಾ ವಲಯದಲ್ಲಿ ಅಮೆರಿಕದ ಅಸ್ತಿಕ್ಷ ಕೊನೆಯಾಗುವ ಕಾಲ ಆರಂಭವಾಗಿದೆ ಎಂದು ಟ್ನೀಟ್ ಮಾಡಿದ್ದಾರೆ